ಹರ್ಷವರ್ಧನ್

ಕರ್ನಾಟಕದ ಮೈಸೂರು ವಿಶ್ವವಿದ್ಯಾಲಯದ ಶತಮಾನೋತ್ಪವ ಘಟಿಕೋತ್ಪವ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಭಾಷಣ ಮಾಡಲಿದ್ದಾರೆ

ಅಶ್ಲಥ್ ನಾರಾಯಣ ತಿಳಿಸಿದ್ದಾರೆ

ರಾಜ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವದ ಹೆಗ್ಗುರುತುಗಳನ್ನು ಮೂಡಿಸಿರುವ ಈ ವಿಶ್ವವಿದ್ಯಾಲಯ ರಾಜ್ಯ ಹಾಗೂ ದೇಶಕ್ಕೆ ಹಲವಾರು ಚಿಂತಕರು ರಾಜನೀತಿಜ್ಞರು ಸಾಹಿತಿಗಳು ಆಡಳಿತಗಾರರನ್ನು ಕೊಡುಗೆಯಾಗಿ ನೀಡಿದೆ

ಈ ಸಭೆಯನ್ನು ಇಂದಿನಿಂದ ಮೂರು ದಿನಗಳ ಕಾಲ ವರ್ಚುವಲ್ ರೂಪದಲ್ಲಿ ಆಯೋಜಿಸಲಾಗಿದೆ

ಜಗತ್ತಿಗಾಗಿ ಭಾರತ ಎನ್ನುವ ಘೋಷಣೆ ಅದಿ ವೈಜ್ಞಾನಿಕ ಸಹಭಾಗಿತ್ವದ ಬಲವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದೆ ವಿಶ್ವದಾದ್ಯಂತ ಇರುವ ಜಾಗತಿಕ ನಾಯಕರು ಪ್ರಮುಖ ವಿಜ್ಞಾನಿಗಳು ಮತ್ತು ಸಂಶೋಧಕರು ಈ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಲಿದ್ದು ಅವರು ಸಾಂಕ್ರಾಮಿಕದ ನಂತರದ ಜಗತ್ತಿನಲ್ಲಿ ಸುಸ್ವಿರ ಅಭಿವೃದ್ದಿ ಗುರಿಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಗೆ ಇನ್ನಷ್ಟು ಪುಷ್ವಿ ನೀಡುವ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವ ಡಾ

ಬಿಲ್ ಮತ್ತು ಮಿಲಿಂಡಾ ಗೇಟ್ಟ್ ಥೌಂಡೇಷನ್ ನ ಸಹ ಅಧ್ಯಕ್ಷ ಬಿಲ್ ಗೇಟ್ಸ್ ಸಮಾವೇಶದ ಸಮಾಲೋಚನೆಗಳ ವಿವರಗಳನ್ನು ಒದಗಿಸಲಿದ್ದಾರೆ ಹಬ್ಬದ ಋತುವಿನಲ್ಲ ಕೊರೊನಾ ವೈರಾಣು ಸೋಂಕಿನಿಂದ ಸುರಕ್ಷಿತವಾಗಿರಲು ನಾಲ್ಲು ಪ್ರಮುಖ ಕ್ರಮಗಳನ್ನು ಅನುಸರಿಸುವಂತೆ ನವದೆಹಲಿಯ ಲೇಡಿ ಹಾರ್ಡಿಂಗ್ ವೈದ್ಯಕೀಯ ಕಾಲೇಜಿನ ಡಾ ಅಪರ್ಣಾ ಅಗರವಾಲ್ ಜನರಿಗೆ ಸಲಹೆ ಮಾಡಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ವಿಶ್ವಾದ್ಯಂತ ಏಕಕಾಲದಲ್ಲಿ ಕೊರೊನಾ ವೈರಸ್ ಸೋಂಕು ಸ್ಪೋಣಗೊಳ್ಳುತ್ತಿದೆ ಎಂಬ ಚೀನಾದ ಹೇಳಿಕೆಯನ್ನು ಕೇಂದ್ರ ಆರೋಗ್ನ ಸಚಿವ ಹರ್ಷವರ್ಧನ್ ಆಧಾರರಹಿತ ಎಂದು ಹೇಳಿದ್ದಾರೆ

ಔಷಧಿಗಳಿಗಾಗಿ ಭಾರತ ಚೀನಾದ ಮೇಲೆ ಅವಲಂಬನೆಯಾಗಿಲ್ಲ ಔಷಧ ಉದ್ಯಮದಲ್ಲಿ ಭಾರತ ಸ್ಲಾವಲಂಬಿಯಾಗುವತ್ತ ಸಾಗಿದೆ ಎಂದು ಸ್ವಷ್ವಪಡಿಸಿದರು

ಬಾಂಗ್ಡಾದ ವಿದೇಶಾಂಗ ಸಚಿವ ಡಾ

ಅಬ್ಲುಲ್ ಮೊಮೆನ್ ಈ ವಿಷಯ ತಿಳಿಸಿದ್ದು ಢಾಕಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮೋದಿ ಅವರು ಪಾಲ್ಗೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಕಗೊಂಡಿರುವ ವಿಕ್ರಮ ದೊರೈಸ್ವಾಯಿ ಅವರನ್ನು ಭೇಟಿಮಾಡಿದ ನಂತರ ಈ ವಿಷಯ ತಿಳಿಸಿರುವ ಅವರು ಭಾರತ ಬಾಂಗ್ಲಾದೇಶ ಪ್ರಧಾನಿಗಳ ನಡುವೆ ಈ ವರ್ಷಾಂತ್ಯದ ವೇಳೆಗೆ ವರ್ಚುವಲ್ ವೇದಿಕೆಯ ಮೂಲಕ ಸಮಾಲೋಚನಾ ಸಭೆ ನಡೆಯಲಿದೆ ಎಂದು ಸಹ ಅವರು ಸ್ನಷ್ಪಪದಿಸಿದ್ದಾರೆ

ಶ್ರೀಲಂಕಾ ನೌಕಾಪಡೆಯ ಪೂರ್ವ ನೌಕಾ ತುಕಡಿಯ ನೇತೃತ್ವ ವಹಿಸಿರುವ ಥ್ಲಾಗ್ ಆಫೀಸರ್ ರೇರ್ ಅಡ್ಮಿರಲ್ ಬಂಡಾರಾ ಜಯತಿಲಕ ನೇತೃತ್ವದಲ್ಲಿ ಎಸ್ಎಲ್ಎನ್ ನೌಕೆಗಳಾದ ಸಯುರಾ ಮತ್ತು ಗಜಬಾಹು ಶ್ರೀಲಂಕಾ ನೌಕಾಪಡೆಯನ್ನು ಪ್ರತಿನಿಧಸಲಿವೆ ಪೂರ್ವ ವಿಭಾಗದ ನೌಕಾ ತುಕಡಿಯ ನೇತೃತ್ವ ವಹಿಸಿದ ಫ್ಲಾಗ್ ಆಫೀಸರ್ ರೇರ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ ನೇತೃತ್ವದಲ್ಲಿ ಸ್ಠಳೀಯವಾಗಿ ಅಭಿವೃದ್ದಿಪದಿಸಲಾದ ಎಎಸ್ಡಬ್ಲೂ ಕೊರ್ವೆಟ್ಚೆಯ ಕಮೋರ್ಟಾ ಮತ್ತು ಕಿಲ್ಡಾನ್ ಭಾರತೀಯ ನೌಕಾಪಡೆಯನ್ನು ಪ್ರತಿನಿಧಿಸಲಿವೆ ಈ ಅಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಸುಧಾರಿತ ಲಘು ಹೆಲಿಕಾಪ್ಚರ್ ಮತ್ತು ಚೇತಕ್ ಹೆಲಿಕಾಪ್ಚರ್ಗಳು ಡಾರ್ನಿಯರ್ ಕಡಲ ಗಸ್ತು ವಿಮಾನಗಳು ಪಾಲ್ಗೊಳ್ಳಲಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ ಉಭಯ ನೌಕಾ ಪಡೆಗಳ ಮಧ್ಯೆ ಬಹುಮುಖ ಕಡಲ ಕಾರ್ಯಾಚರಣೆಗಳಲ್ಲಿ ಉತ್ತಮ ಅಭ್ಯಾಸಗಳು ಮತ್ತು ಪದ್ಧತಿಗಳನ್ನು ಪರಸ್ವರ ಹಂಚಿಕೊಳ್ಳುವುದು ಆಂತರಿಕ ಕಾರ್ಯಾಚರಣೆ ಸಾಧ್ಯತೆಗಳನ್ನು ವೃದ್ದಿಸಿಕೊಳ್ಳುವ ಗುರಿಯನ್ನು ಈ ನೌಕಾ ಸಮರಾಭ್ಯಾಸ ಹೊಂದಿದೆ

ಮುಂಬೈ ಇಂಡಿಯನ್ಸ್ ಹಾಗೂ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಗಳ ನಡುವಿನ ಪಂದ್ಯ ಎರಡು ಸೂಪರ್ ಓವರ್ಗಳನ್ನು ಕಂಡಿದ್ದು ವಿಶೇಷವಾಗಿದೆ

ನಿಗದಿತ ಓವರ್ಗಳ ಪಂದ್ಯ ಟೈ ಆದಾಗ ಪಂದ್ಯ ಸೂಪರ್ ಓವರ್ನತ್ತ ಮುಖ ಮಾಡಿತು

ಈ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ಸಹ ಇಷ್ವೇ ರನ್ ಸೇರಿಸಿ ಮತ್ತೊಂದು ಸೂಪರ್ ಓವರ್ಗೆ ಸಜ್ಜಾಯಿತು

ಈ ಗೆಲುವಿನೊಂದಿಗೆ ಕಿಂಗ್ಪ್ ಇಲೆವೆನ್ ಪಂಜಾಬ್ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಮೂರು ಜಯ ಸಾಧಿಸಿದ್ದು ಆರು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ

ಅಬುದಾಬಿಯಲ್ಲಿ ಇದಕ್ಕೂ ಮುನ್ನ ನಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯ ಸಹ ಟೈನಲ್ಲಿ ಮುಕ್ತಾಯಗೊಂಡಿತು

ಸೂಪರ್ ಓವರ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆಲುವು ಸಾಧಿಸಿತು ಇಂದು ಅಬುದಾಬಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ತಾನ್ ರಾಯಲ್ಪ್ ಮುಖಾಮುಖಿಯಾಗಲಿವೆ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಎರಡನೇ ಶ್ರೇಯಾಂಕಿತ ಜಪಾನ್ನ ನಜೋಮಿ ಒಕುಹರಾ ಪ್ರಶಸ್ತಿ ಗಳಿಸಿದ್ದಾರೆ